ಈಗ ವಾರ್ತೆಗಳ ವಿವರ ರಾಜ್ಯದ ಉಪ ಚುನಾವಣೆಯ ಫಲಿತಾಂಶ ನಿನ್ನೆ ಪ್ರಕಟಗೊಂಡಿದ್ದು

ರಾಜ್ಯ ಹೈಕೋರ್ಟನಲ್ಲಿ ಇನ್ನೂ ಪ್ರಕರಣ ತೀರ್ಮಾನವಾಗದ ಪರಿಣಾಮ ಮಸ್ಕಿ ಹಾಗೂ ಆರ್

ಕಾಂಗ್ರೆಸ್ನ ಅಭ್ವರು ಅಭ್ವರ್ಥಿಗಳಾದ ರಿಜ್ವಾನ್ ಆರ್ಷದ್ ಶಿವಾಜಿನಗರದಿಂದ ಹಾಗೂ ಹುಣಸೂರಿನಿಂದ ಎಚ್

ಮುಂಜುನಾಥ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊಸಕೋಟೆ ಪಕ್ಷೇತರ ಅಭ್ಯರ್ಥಿ ಶರತ್ ಬಜ್ಜೇಗೌಡ ಜಯ ಸಾಧಿಸಿದ್ದು

ಎಸ್ ಯಡಿಯೂರಪ್ಪ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿ ಅಭಿವೃದ್ಧಿಪರ ಹಾಗೂ ಸುಸ್ವಿರವಾದ ಜನಪರ ಸರ್ಕಾರವನ್ನು ನೀಡುವುದಾಗಿ ತಿಳಿಸಿದರು

ಕೇಂದ್ರದ ಗೃಹ ಖಾತೆ ಸಚಿವ ಅಮಿತ್ ಕಹಾ ಚೆನ್ನೈನಲ್ಲಿ ಪ್ರತಿಕ್ರಿಯಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಹಿರಿಯ ಮುಖಂಡ ಬಿ

ಯಡಿಯೂರಪ್ಪ ಅವರು ಕರ್ನಾಟಕವನ್ನು ಅಭಿವೃದ್ದಿ ಪಥದಲ್ಲಿ ಮುನ್ನಡೆಸಲಿದ್ದಾರೆ ಮುಂದಿನ ಮೂರುವರೆ ವರ್ಷಗಳಲ್ಲಿ ರಾಜ್ಜದ ಚಿತ್ರಣವೇ ಬದಲಾಗಲಿದೆ ಎಂದರು ಕೆಂದ್ರ ಸಚಿವ ಸದಾನಂದಗೌಡ ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಗೆಲವು ದೊರಕಿದ್ದು ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸುಭದ್ರವಾಗಿದೆ

ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಪಿ ಮುರಲೀಧರ ರಾವ್ ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಅವರೇ ಎಲ್ಲ ಅನಗತ್ತ ಬೆಳವಣಿಗೆಗಳ ಸೂತ್ರಧಾರರು ಎಂದು ಟೀಕಿಸಿದರು ಬಿಜೆಪಿ ರಾಜ್ಯಾದ್ಯಕ್ಷ ನಳೀನ್ಕುಮಾರ್ ಕಟೀಲ್ ಟ್ವೀಟ್ ಮೂಲಕ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿ ಕ್ಷೇತ್ರದ ಮತದಾರರನ್ನು ಈ ನಿರ್ಣಯಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತಿರುವುದಾಗಿ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ನೇತೃತ್ವದ ಸರ್ಕಾರಕ್ಕೆ ಜನರು ಮನ್ನಣೆ ನೀಡಿದ್ದಾರೆ ಗೆಲುವಿಗೆ ಶ್ರಮಿಸಿದ ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಗೆ ಧನ್ದವಾದ ಸಲ್ಲಿಸಿದ್ದಾರೆ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಸಚಿವ ಜಗದೀಶ ಶೆಟ್ಟರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಅನರ್ಹ ಶಾಸಕರೆಂದು ಪ್ರತಿಪಕ್ಷಗಳ ಟೀಕೆಗೆ ಗುರಿಯಾಗಿದ್ದ ಶಾಸಕರನ್ನು ಅರ್ಹರೆಂದು ಆಯಾ ಕ್ಷೇತ್ರಗಳ ಜನತೆ ತೀರ್ಪು ನೀಡಿದ್ದಾರೆ ಇದು ಕಾರ್ಯಕರ್ತರಿಗೆ ಸಂದ ಜಯ ಎಂದು ಹೇಳಿದರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ ಎರಡು ಸ್ಥಾನಗಳಲ್ಲಿ ಜಯ ಸಾಧಿಸಿದ ಹಿನ್ನೆಲೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಕೆ

ಪಕ್ಷದ ರಾಷ್ಟೀಯ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರಿಗೆ ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ರಾಜಿನಾಮೆ ಪತ್ರ ಕಳುಹಿಸಿದ ಮುಖಂಡರು ನಿರಾಶಾದಾಯಕ ಫಲಿತಾಂಶದ ಹಿನ್ನೆಲೆ ನೈತಿಕ ಹೊಣೆ ಹೊತ್ತು ಈ ನಿರ್ಣಯ ಕೈಗೊಂಡಿದ್ದಾಗಿ ಅವರು ಉಲ್ಲೇಖಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ಅವರು ರಾಜ್ವದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಂದುಕೊಂಡಪ್ಟು ಫಲಿತಾಂಶ ನೀಡುವುದರಲ್ಲಿ ಸೋತಿದೆ

ಉಪಚುನಾವಣೆಯಲ್ಲಿ ಬಿಜೆಪಿ ಹನ್ನೆರಡು ಸ್ಮಾನಗಳಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆ ಬೆಂಗಳೂರಿನ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಿನ್ನೆ

ಈ ಸಂದರ್ಭದಲ್ಲಿ ಮಾತನಾಡಿದ ಯಡಿಯೂರಪ್ಪ ಅವರು ಸಂಪುಟ ವಿಸ್ತರಣೆ ಸಂಬಂಧ ಬಿಜೆಪಿಯ ಕೇಂದ್ರ ನಾಯಕರೊಂದಿಗೆ ಚರ್ಚಿಸಲು ಶೀಘದಲ್ಲೇ ದಿಲ್ಲಿಗೆ ತೆರಳುವುದಾಗಿ ತಿಳಿಸಿದರು

ಉದ್ದೇಶಿತ ತಿದ್ದುಪಡಿ ಮಸೂದೆಯಲ್ಲಿ ದೇಶಾದ್ಯಂತ ನೆಲೆಬರುವ ಅಲ್ಪಸಂಖ್ಯಾತರಿಗೆ ಬೆದರಿಕೆ ಒಡ್ಡುವ ಯಾವುದೇ ಅಂತ ಸೇರಿಲ್ಲ ವಿಧೇಯಕದ ಕುರಿತ ಯಾವುದೇ ಪ್ರಕ್ಷೆಗೆ ಉತ್ತರಿಸಲು ಸರ್ಕಾರ ಸಿದ್ಧವಿದೆ ಎಂದು ಹೇಳದರು

ಖನಿಜ ಭವನದ ಉದ್ಯೋಗ ಮಿತ್ರ ಸಭಾಂಗಣದಲ್ಲಿ ನಿನ್ನೆ ಮುಖ್ಯ ಕಾರ್ಯದರ್ಶಿ ಟಿ

ವಿಜಯ ಭಾಸ್ಕರ್ ಚಾಲನೆ ನೀಡಿ ದಿಲ್ಲಿ ಮುಂಬೈ ನಗರಗಳ ಜೊತೆ ಈ ಬಾರಿ ಬೆಂಗಳೂರು ಹಾಗೂ ಕೊಲೋತ್ತಾ ನಗರಗಳೂ ಕೂಡ ಆಯ್ಕೆಯಾಗಿವೆ ಅಧಿಕಾರಿಗಳು ಈ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸದ್ಯದಲ್ಲೇ ಈ ಕುರಿತು ರಾಜ್ಯದ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಲಿದ್ದಾರೆ ಎಂದು ವಿಜಯ್ ಭಾಸ್ಕರ್ ತಿಳಿಸಿದರು ನ್ನಾನೋ ತಂತ್ರಜ್ಞಾನ ಎಲ್ಲ ತಂತ್ರಜ್ಞಾನಗಳಿಗೆ ಈಗ ಮೂಲವಾಗಿದ್ದು ಕೇವಲ ವೈಜ್ಞಾನಿಕ ಕ್ಷೇತ್ರಕಷ್ಷೇ ಅಲ್ಲ ದೈನಂದಿನ ಬದುಕಿಗೂ ಅತ್ಯವಶ್ಯವಾಗಿದೆ ಯುವಜನತೆ ಈ ಉದ್ಯೋಗ ಖಾತ್ರಿ ಕ್ಷೇತ್ರದತ್ತ ಒಲವು ತೋರುವಂತೆ ಅಮೆರಿಕದ ನ್ಯಾನೋ ತಂತ್ರಜ್ವಾನ ಕೇಂದ್ರದ ನಿರ್ದೇಶಕ ವಿಜ್ವಾನಿ ಡಾಕ್ಟರ್ ಕಟ್ಟೇಶ ಕಟ್ಟ ಹೇಳಿದ್ದಾರೆ ಧಾರವಾಡದ ಶತಮಾನ ಕಂಡ ಕೆ

ಬೋರ್ಡಿನ ಪ್ರೌಢ ಶಾಲೆಯ ಹಳೆಯ ವಿದ್ಯಾರ್ಥಿಯೂ ಆಗಿರುವ ಅವರು ಅಟಲ್ ಟಂಕರಿಂಗ್ ಲ್ಯಾಬ್ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಅಟಲ್ ಟಂಕರಿಂಗ್ ಲ್ಯಾಬ್ ಯುವ ಜನರಲ್ಲಿ ನ್ಯಾನೋ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವಲ್ಲಿ ಯಶ್ಚಿಯಾಗಲಿದೆ ಎಂದು ಡಾಕ್ಟರ್ ಕಟ್ಟೇಶ್ ಕಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು

ಚುಟುಕು ಸುದ್ಗಿ ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ

ರಾಯಚೂರು ಜಿಲ್ಲೆಯಲ್ಲಿ ಜಲಧಾರೆ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಸಮಗ್ರ ಯೋಜನೆ ರೂಪಿಸುವಂತೆ ಜಿಲ್ಲಾ ಪಂಚಾಯತ್ ಸಿ ಇ

ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಜಿಲ್ಲೆಯ ಸಿಂಧನೂರು ಹಾಗೂ ಲಿಂಗಸೂಗೂರು ತಾಲ್ಲೂಕುಗಳಲ್ಲಿ ಸ್ಥಳ ಗುರುತಿಸಲಾಗಿದೆ

ಎಸ್ಎಸ್ ಮಹಾವಿದ್ಯಾಲಯ ಸಂಘಟಿಸಿದ್ದು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಉಪಚುನಾವಣೆ ಫಲಿತಾಂಶ ಪ್ರಕಟ ಆಡಳಿತಾರೂಢ ಬಿಜೆಪಿಗೆ ಸ್ಪಷ್ಟ ಬಹುಮತ